ರೈತರ ಸಾಲಮನ್ನಾ ಬಗ್ಗೆ ಚರ್ಚೆಗೆ ಬೆಂಗಳೂರಿನಲ್ಲಿ ನಾಳೆ ಸಭೆ ರೈತ ಮುಖಂಡರು ಕೈಷಿ ಪಂಡಿತರಿಗೆ ಆಹ್ವಾನ

ಮೈತ್ರಿ ಸರ್ಕಾರ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆಯ ವಿಳಂಬ ಸಹಜ ಡಿ

ಶಿವಕುಮಾರ್ ಹೇಳಿಕೆ

ಕೇರಳಕ್ಕೆ ಮುಂಗಾರು ಪ್ರವೇತ ಅರಬ್ಬ ಸಮುದ್ರದಲ್ಲಿ ಚಂಡಮಾರುತ ಕರಾವಳ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ

ಸ್ವಾವಲಂಬನೆ ಮತ್ತು ಉದ್ಯೋಗ ಸೃಸ್ವಿಗೆ ಮುದ್ರಾ ಯೋಜನೆ ಸಹಕಾರಿ ಪ್ರಧಾನಮಂತ್ರಿ ಬಣ್ಣನೆ

ರೈತರ ಸಾಲಮನ್ನಾ ವಿಷಯದ ಇತ್ತರ್ಥಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಾಳೆ ಸಭೆಯನ್ನು ಕರೆದಿದ್ದಾರೆ

ಪ್ರಗತಿಪರ ರೈತರು ಕೃಷಿ ಪಂಡಿತರನ್ನು ಆಹ್ವಾನಿಸಲಾಗಿದೆ ಉಪಮುಖ್ಯಮಂತ್ರಿ ಡಾ

ಪರಮೇತ್ವರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ ಎಸ್

ಸಭೆಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ತಿ ರತ್ನಪ್ರಭಾ ಕಂದಾಯ ಇಲಾಖೆಯ ಪೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಎಂ

ಪ್ರಸಾದ್ ಮತ್ತು ಮುಖ್ಯಮಂತ್ರಿಗಳ ಕಚೇರಿಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ತಿ ಎಂ ಲಕ್ಷ್ಮೀ ನಾರಾಯಣ ಹಾಜರಾಗಲಿದ್ದಾರೆ ನೂತನ ಸರ್ಕಾರದ ಸಚಿವ ಸಂಪುಟ ರಚನೆ ವಿಚಾರ ಇನ್ನೂ ಇತ್ಫರ್ಕವಾಗಿಲ್ಲ ಈ ಬಗ್ಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಗಂಭೀರ ಸಮಾಲೋಚನೆ ಮುಂದುವರಿದಿದೆ ಮೈತ್ರಿ ಸರ್ಕಾರ ರಚನೆ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆಯಲ್ಲಿ ವಿಳಂಬ ಸಹಜ ಶ್ರಮುಖ ಖಾತೆಗಳ ಪಂಚಕೆ ಕುರಿತಂತೆ ಶೀಘ್ರದಲ್ಲೇ ಉಭಯ ಪಕ್ಷಗಳ ನಾಯಕರ ನಡುವೆ ಒಮ್ಬತ ಮೂಡಲಿದ್ದು ಸಮಸ್ಥೆ ಬಗೆಪರಿಯಲಿದೆ ಎಂದು ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಅವರು ದೆಂಗಳೂರಿನಲ್ಲಿಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ ಅವರನ್ನು ಭೇಟಿಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮೈತ್ರಿ ಸರ್ಕಾರಗಳ ಸಂದರ್ಭದಲ್ಲಿ ಹೊಂದಾಣಿಕೆ ಮುಖ್ಯವಾಗಿದ್ದು ಖಾತೆಗಳ ಪಂಚಕೆ ತಾಳ್ನೆಯಂದ ಯಾವುದೇ ಒತ್ತಡವಿಲ್ಲದೆ ನಡೆಯದೇಕಾಗುತ್ತದೆ ಉಭಯ ಪಕ್ಷಗಳ ನಾಯಕರು ಈ ಬಗ್ಗೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದರು ಮತ್ತೊಂದೆಡೆ ಜೆಡಿಎಸ್ ಓರಿಯ ನಾಯಕ ಜಿ ಟಿ ದೇವೇಗೌಡ ಸಹ ಸಂಪುಟ ರಚನೆ ದಿಕ್ಕಟ್ಟು ಶೀಘ ಬಗೆಹರಿಯುವ ವಿಶ್ವಾಸವಿದೆ ಎಂದಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅತಂತ್ರ ಜನಾದೇತದ ಹಿನ್ನೆಲೆಯಲ್ಲಿ ಮೈಪ್ರಿ ಸರ್ಕಾರ ರಚನೆಯ ಮೂಲಕ ಪ್ರಜಾಪ್ರಭುತ್ವದ ಸಂರಕ್ಷಣೆಯ ಜವಾಬ್ದಾರಿಯನ್ನು ತಮ್ಮ ನಾಯಕರು ಸೂಕ್ತವಾಗಿ ನಿರ್ವಹಿಸುತ್ತಿದ್ದಾರೆ ಸಂಪುಟ ರಚನೆ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಎಚ್ದರದ ನಡೆ ಕ್ಲಾಫನೀಯ ಮೈತ್ರಿ ಸರ್ಕಾರದ ವೇಳೆ ಸಂಪುಟ ರಚನೆಯ ಕಸರತ್ತು ಅಂತಪ ಸರ್ಕಾರವನ್ನು ಸಂಭಾಳಿಬಿದವರಿಗೆ ಮಾತ್ರ ಅರ್ಥವಾಗುತ್ತದೆ ಎಂದರು ಪಕ್ಷದ ಮತ್ತೊಬ್ಬ ಓರಿಯ ನಾಯಕ ಎ

ವಿಜ್ಞಾಢ್ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ ಸಭೆಯಲ್ಲಿ ವಿಧಾನಪರಿಷತ್ ಚುನಾವಣೆ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಾಗೂ ರೈತರ ಸಾಲಮನ್ನಾ ವಿಚಾರದಲ್ಲಿ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ ದೇತದಲ್ಲಿ ನಾಲ್ಕು ತಿಂಗಳ ಅವಧಿಯ ಮಳೆಗಾಲಕ್ಕೆ ನಾಂದಿ ಹಾಡುವ ಮುಂಗಾರು ಮೋಡಗಳು ವಾಡಿಕೆಯಂತೆ ಮೊದಲು ಕೇರಳ ರಾಜ್ಯವನ್ನು ಪ್ರವೇತಿಸಿವೆ ಅಂದಾಜಗಿಂತ ಮೂರು ದಿನ ಮುಂಚಿತವಾಗಿಯೆ ನೈಋತ್ಯ ಮುಂಗಾರು ಶ್ರವೇತವಾಗಿದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಟಿಲ್ಲೆಯಾದ್ಯಂತ ನಿನ್ನೆ ರಾತ್ರಿಯೆ ಮಕೆ ಆರಂಭವಾಗಿದೆ ಎರಡೂ ಜಿಲ್ಲೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಂಗಳೂರಿನಲ್ಲಿ ಕೃತಕ ನೆರೆಯ ಪರಿಸ್ತಿತಿ ಎದುರಾಗಿದೆ ಪಡೀಲ್ ಬಿಡೈ ಕಾಪಿಕಾಡ್ ಪೊಂಪ್ವೆಲ್ ಕೊಟ್ಟಾರ ಚೌಕಿ ಮೊದಲಾದ ಕಡೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಂತ್ರಸ್ತ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ನಮ್ಮ ಜಲ್ಲಾ ಪ್ರತಿನಿಧಿ ವರದಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಾಗುತ್ತಿದೆ ಇದು ಚಂಡಮಾರುತ ಅಲ್ಲ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಎಸ್ ಸಸಿಕಾಂತ್ ಸೆಂಥಿಲ್ ತಿಳಿಸಿದ್ದಾರೆ ಮಳೆ ಸಮಸ್ಯೆ ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂಟೋಲ್ ರೂಂ ತೆರೆಯಲಾಗಿದ್ದು

ಈ ನಡುವೆ ಅರಲ್ಲೀ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತದ ಪರಿಣಾಮವಾಗಿಯೂ ಇಂದು ವೆಳ್ಗಿನಿಂದಲೇ ರಾಜ್ಯದ ಕರಾವಳ ದಲ್ಲಿಗಳಲ್ಲಿ ಕುಂಭದ್ರೋಣ ಮಳೆಯಾಗುತ್ತಿದೆ ಕಾರವಾರದಲ್ಲಿ ಸಮುದ್ರದ ಅಲೆಗಳಿಗೆ ಸಿಕ್ಕಿದ್ದ ತಮಿಳುನಾಡಿನ ನಾಲ್ವರು ಮೀನುಗಾರರನ್ನು ಕರಾವಳಿ ಕಾವಲುಪಡೆಯ ಸಿಬ್ಬಂದಿ ಪಾರು ಮಾಡಿದ್ದಾರೆ

ಉಡುಪಿ ಜಿಲ್ಲೆಯಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ಮಗ್ಗಿದ್ದು ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳಲ್ಲಿ ನೀರು ಪರಿಯುತ್ತಿದ್ದು ವಾಪನ ಸಂಚಾರ ಸ್ಥಗಿತಗೊಂಡಿದೆ ಜಿಲ್ಲೆಯ ಬಹುತೇಕ ಕಡೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿದ್ದು ವಿದ್ಯುತ್ ಸಂಪರ್ಕವಿಲ್ಲದಂತಾಗಿದೆ ಸಂತ್ರಸ್ತರ ನೆರವಿಗಾಗಿ ಜೆಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ ಎರಡೂ ಜೆಲ್ಲೆಗಳಲ್ಲಿ ತಾಲಾ ಕಾಲೇಜುಗಳಿಗೆ ರಚೆ ಫೋಷಿಸಲಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಎರಡು ದಿನ ಜೋರು ಮಳೆಯಾಗಲಿರುವುದಾಗಿ ಪವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ದೇಶದ ಕೋಟ್ಕಾಂತರ ಬಡ ಮತ್ತು ಮಧ್ಯಮ ವರ್ಗದ ಜನರ ಕನಸುಗಳನ್ನು ನನಸಾಗಿಸುವಲ್ಲಿ ಕೇಂದ್ರದ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಯಶಸ್ವಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ತಮ್ಮ ಸರ್ಕಾರ ನಾಲ್ಕು ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸಿರುವ ಸಂದರ್ಭದಲ್ಲಿ ಇಂದು ವೆಳಗ್ಗೆ ನಮೋ ಆ್ಕಪ್ ಮೂಲಕ ವಿಡಿಯೋ ಕಾನ್ಫರೆನ್ಸಿಂಗ್ನಲ್ಲಿ ಅವರು ಮುಧ್ರಾ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು

ಸ್ವಂತ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಮೂಲಕ ಉದ್ಯೋಗ ಸೃಷ್ಟಿಗೂ ಈ ಯೋಜನೆ ಪೂರಕವಾಗಿದೆ ಎಂದರು

ಕಳೆದ ನಾಲ್ಕು ವರ್ಷಗಳಲ್ಲಿ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಮಾಡಿರುವ ಸಾಧನೆಗಳ ಬಗ್ಗೆ ದೇಶದ ನಾಗರಿಕರಿಗೆ ತಿಳಿಸುವ ಸಲುವಾಗಿ ಸಮರ್ಥನೆಗಾಗಿ ಸಂಪರ್ಕ ಎನ್ನುವ ಬೃಹತ್ ಆಂದೋಲನವನ್ನು ಬಿಜೆಪಿ ಇಂದು ಆರಂಭಿಸಿದೆ ಪಕ್ಷದ ರಾಷ್ವೀಯ ಅಧ್ಯಕ್ಷ ಅಮಿತ್ ಹಾ ದೆಪಲಿಯಲ್ಲಿ ಈ ಆಂದೋಲನಕ್ಕೆ ಚಾಲನೆ ನೀಡಿದರು ಅವರೂ ಸೇರಿದಂತೆ ಪಕ್ಷದ ಎಲ್ಲಾ ಹಿರಿಯ ಮತ್ತು ಬೂತ್ ಮಟ್ವದ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ

ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕ್ಷೇತ್ರದ ಹಿರಿಯ ವಿದ್ವಾಂಸ ಹಾಗೂ ಹೆಸರಾಂತ ಸರೋದ್ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಗೆ ಇಂದು ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕಳೆದ ಮಾರ್ಚ್ನಲ್ಲೇ ತಾರಾನಾಥರಿಗೆ ಈ ಪ್ರಶಸ್ತಿಯನ್ನು ಘೋಷಿಸಿತ್ತಾದರೂ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಶಸ್ತಿ ವಿತರಣೆ ಈಗ ನಡೆಯಿತು

ಮಲ್ಲಿಕಾ ಫಂಟಿ ಮೈಸೂರಿನಲ್ಲಿಂದು ರಾಜೀವ್ ತಾರಾನಾಥ್ ಅವರ ನಿವಾಸಕ್ಕೆ ತೆರಳಿ ಪ್ರಶಸ್ತಿ ನೀಡಿ ಗೌರವಿಸಿದರು ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿ ಸಮೀಪ ನಿನ್ನೆ ದೆಳಗಿನಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವಿಗೀಡಾದ ಹಾಲಿ ಕಾಂಗ್ರೆಸ್ ಶಾಸಕ ಸಿದ್ದು ನ್ಯಾಮಗೌಡ ಅವರ ಪಾರ್ಥಿವ ಶರೀರದ ಅಂತ್ಯಕ್ತಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ನೆರವೇರಿತು ಜಿಲ್ಲೆಯ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಮತ್ತು ಲಕ್ಷಾಂತರ ಸ್ಥಳೀಯರಿಗೆ ಕುಡಿಯವ ನೀರಿನ ಸೌಲಭ್ಯ ಕಲ್ಪಿಸಿರುವ ಚಿಕ್ಕಪಡಸಲಗಿ ಬ್ಯಾರೇಜ್ ನಿರ್ಮಾಣದಲ್ಲಿ ಶ್ರಮುಖಪಾತ್ರ ವಹಿಸಿದ್ದ ಜನಪ್ರಿಯ ನಾಯಕನ ಪಾರ್ಥಿವ ಶರೀರದ ಮೆರವಣಿಗೆ ಜಮಖಂಡಿಯ ಶ್ರಮುಖ ರಸ್ತೆಗಳಲ್ಲಿ ಇಂದು ನಡೆಯಿತು ಅವರ ಅಪಾರ ಅಭಿಮಾನಿಗಳು ಅಂತ್ಯಸಂಸ್ಕಾರದ ವೇಳೆ ಪಾಜರಿದ್ದು ತಮ್ಮ ನೆಟ್ಟನ ನಾಯಕನಿಗೆ ಅಂತಿಮ ವಿದಾಯ ಹೇಳಿದರು

ಚಿಕ್ಕಬಳ್ಳಾಪುರ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ವ್ಯಾಪಕ ಸಿದ್ದತೆ ಮಾಡಿಕೊಳ್ಳಲಾಗಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಇಂದು ಬೇಸಿಗೆ ರಜೆಯ ನಂತರ ಶಾಲೆಗಳು ಮತ್ತೆ ಆರಂಭವಾದವು ಶಾಲಾ ಕಟ್ಟಡಗಳನ್ನು ಸಿಂಗರಿಸಲಾಗಿತ್ತು ವಿದ್ವಾರ್ಥಿಗಳಿಗೆ ಹೂಗಳನ್ನು ನೀಡಿ ಸ್ವಾಗತಿಸಲಾಯಿತು

ಬೆಂಗಳೂರಿನಿಂದ ಕುಂದಾಪುರಕ್ಕೆ ಹೋಗುತ್ತಿದ್ದ ಬಸ್ ವೇದಾವತಿ ನದಿ ಸೇತುವೆಯ ಅಡ್ಡಗೋಡೆಗೆ ಡಿಕ್ಕಿ ಹೊಡೆದು ಉರುಳಿ ಬಿತ್ತು ಗಾಯಾಳುಗಳಗೆ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಕಡೂರು ಪೊಲೀಸ್ ಕಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಅಸ್ವಸ್ಥ ಸಿಬ್ಬಂದಿಗೆ ಅತ್ತಿದೆಲೆ ಮತ್ತು ಆನೇಕಲ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಪಲವೆಡೆ ಮಳೆಯಾಗಿದೆ

ನಾಡಿದ್ದು ವೆಳಗ್ಗೆ ವರೆಗಿನ ಮುನ್ನೂಚನೆಯಂತೆ ರಾಜ್ಯಾದ್ಯಂತ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗಬಹುದು